ಸಂಸ್ಥಾಪನಾ ದಿನದ ಅಂಗವಾಗಿ ಸಾರ್ಕ್ ಸಚಿವಾಲಯಕ್ಕೆ ಬರೆದ ಪತ್ರದಲ್ಲಿ ಅವರು ಇದನ್ನು ಉಲ್ಲೇಖಿಸಿರುವ ಪ್ರಧಾನಿ ಇಂಥ ಪ್ರಯತ್ನಗಳು ಬಲಿಷ್ಠ ಸಾರ್ಕ್ ಅನ್ನು ನಿರ್ಮಿಸಲು ಮತ್ತು ಹೆಚ್ಚಿನ ವಿಶ್ವಾಸ ಮೂಡಿಸಲು ನೆರವಾಗಲಿದೆ ಎಂದಿದ್ದಾರೆ ಸಾರ್ಕ್ ರಾಷ್ಟಗಳ ನಡುವೆ ಹೆಚ್ಚಿನ ಸಹಾಯಕ್ಕಾಗಿ ಭಾರತದ ಪ್ರಯತ್ನಗಳನ್ನು ಪದೇ ಪದೇ ಬೆದರಿಕೆಗಳು ಮತ್ತು ಭಯೋತ್ಪಾದನೆಯ ಕೃತ್ಯಗಳಿಂದ ಪ್ರಶ್ನಿಸಲಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಇಂಥ ವಾತಾವರಣವು ಸಾರ್ಕ್ ನ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳುವ ನಮ್ಮ ಪಂಚಿಕೆಯ ಉದ್ದೇಶಕ್ಕೆ ಅಡ್ಡಿಯನ್ನುಂಟು ಮಾಡುತ್ತಿದೆ ಎಂದಿರುವ ಪ್ರಧಾನಿ ಸಾರ್ಕ್ ಪ್ರಗತಿ ಸಾಧಿಸಿದೆ ಆದರೆ ಇನ್ನೂ ಹೆಚ್ಚಿನದ್ದನ್ನು ಸಾಧಿಸಬೇಕಿದೆ ಎಂದಿದ್ದಾರೆ

ಆಯ್ದ ವಿಭಾಗಗಳಲ್ಲಿ ಆಕ್ರಮ ವಲಸಿಗರಿಗೆ ವಿನಾಯಿತಿ ನೀಡುವ ಸಲುವಾಗಿ ಅಸ್ತಿತ್ವದಲ್ಲಿರುವ ಕಾನೂನಿಗೆ ತಿದ್ದುಪಡಿ ತರಲು ಈ ಶಾಸನದಲ್ಲಿ ಉದ್ದೇಶಿಸಲಾಗಿದೆ

ಇದಲ್ಲದೆ ಈ ಮಸೂದೆಯೂ ಅಕ್ರಮ ವಲಸಿಗರು ಕಂಡು ಬಂದ ಬಳಿಕ ಕಾನೂನು ಪ್ರಕರಣಗಳನ್ನು ಎದುರಿಸುತ್ತಿರುವ ಅಂತಪ ನಿರಾತ್ರಿತರಿಗೂ ವಿನಾಯಿತಿ ನೀಡಲು ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಸಂವಿಧಾನದ ಆರನೇ ಪಟ್ಲಿ ಸೇರಿದಂತೆ ಅಸ್ಸಾಂ ಮೇಫಾಲಯ ಮಿಜೋರಾಂ ಅಥವಾ ತ್ರಿಪುರದ ಬುಡಕಟ್ಟು ಪ್ರದೇಶಕ್ಕೆ ಈ ತಿದ್ದುಪಡಿ ಅನ್ನಯವಾಗುವುದಿಲ್ಲ ಕಳೆದ ಲೋಕಸಭೆಯಲ್ಲಿ ಈ ಮಸೂದೆ ಪಾಸಾಗಿತ್ತು ಆದರೆ ರಾಜ್ಯಸಭೆಯಲ್ಲಿ ಇದನ್ನು ಕೈಗೆತ್ತಿಕೊಂಡಿರಲಿಲ್ಲ ಈ ಮಧ್ವೆ ಈತಾನ್ವ ರಾಜ್ಯಗಳು ಕಾಂಗ್ರೆಸ್ ಟಿಎಂಸಿ ಮತ್ತು ಎಡ ಪಕ್ಷ ಪೌರತ್ವ ತಿದ್ದುಪಡಿ ಮಸೂದೆಗೆ ಈಗಗಾಲೇ ವಿರೋಧ ವ್ಯಕ್ತಪಡಿಸಿವೆ ಹಿರಿಯ ಕಾಂಗ್ರೆಸ್ ಮುಖಂಡರು ನವದೆಪಲಿಯಲ್ಲಿ ನಿನ್ನೆ ಸಂಜೆ ಸಭೆ ನಡೆಸಿ ಮಸೂದೆ ಕುರಿತು ಚರ್ಚಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡ ಅಧಿರ್ ರಂಜನ್ ಚೌಧರಿ ಸಂವಿಧಾನ ದೇಶದ ಜಾತ್ನತೀತ ಸಿದ್ಲಾಂತವನ್ನು ಈ ಮಸೂದೆ ಉಲ್ಲಂಘಿಸುತ್ತಿರುವ ಹಿನ್ನೆಲೆಯಲ್ಲಿ ಇದನ್ನು ಕಾಂಗ್ರೆಸ್ ವಿರೋಧಿಸುತ್ತದೆ ಎಂದಿದ್ದಾರೆ ಈ ಮಧ್ಯೆ ಬಿಜೆಪಿ ತನ್ನ ಲೋಕಸಭಾ ಸದಸ್ನರಿಗೆ ವಿವ್ ಜಾರಿ ಮಾಡಿದ್ದು ಬುಧವಾರದವರೆಗೂ ಕಲಾಪದಲ್ಲಿ ಹಾಜರಿರುವಂತೆ ಸೂಚಿಸಿದೆ ತ್ವಣ ಮೂಲ ಕಾಂಗ್ರೆಸ್ ಸಹ ತನ್ನ ಸಂಸದರಿಗೆ ವಿಪ್ ಜಾರಿಗೊಳಿಸಿದ್ದು ಇಂದಿನಿಂದ ನಾಲ್ತು ದಿನ ಕಲಾವದಲ್ಲಿ ಹಾಜರಿರುವಂತೆ ಸೂಚಿಸಿದೆ

ಈ ಹಿನ್ನೆಲೆಯಲ್ಲಿ ಮತ ಎಣಿಕೆ ನಡೆಯಲಿರುವ ಕೇಂದ್ರಗಳ ಸುತ್ತ ವ್ಯಾಪಕ ಮೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಮೊದಲು ಅಂಚೆ ಮತಗಳ ಎಣಿಕೆ ನಡೆಯಲಿದ್ದು ನಂತರ ಇವಿಎಂ ಮತಗಳ ಎಣಿಕೆ ನಡೆಯಲಿದೆ

ಅವುಗಳ ವೈಕಿ ಚುನಾವಣೆ ನಡೆದಿತ್ತು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಜಾರಿಭಾಗ್ ನ ಬರಾಹಿ ಮತ್ತು ಬೊಕಾರೊ ಸೇರಿದಂತೆ ಎರಡು ಕಡೆ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪಜಾರಿಬಾಗ್ ಬಡ್ನಾಗೋನ್ ಮತ್ತು ರಾಂಚಿಯ ಬಿಐಟಿ ಮೆಸ್ರಾ ಕ್ರೀಡಾ ಮ್ಸೆದಾನದಲ್ಲಿ ಸಾರ್ವಜನಿಕ ಸಭೆಗಳನ್ನುದ್ದೇಶಿ ಮಾತನಾಡಲಿದ್ದಾರೆ

ಒ ಅಜಯ್ ತ್ರಿಪಾಠಿ ಇಬ್ಬರು ಸಬ್ ಇನ್ಸ್ಪೆಕ್ಷರ್ಗಳಾದ ಅರವಿಂದ ಸಿಂಗ್ ರಘುವಂಶಿ ಹಾಗೂ ಶ್ರೀರಾಮ್ ತಿಪಾಠಿ ಸೇರಿದಂತೆ ನಾಲ್ಲರು ಕಾನ್ಸ್ಟೇಬಲ್ಗಳನ್ನು ಅಮಾನತು ಮಾಡಲಾಗಿದೆ

ಗುರುವಾರದಂದು ಮುಂಜಾನೆ ಸಂತ್ರನ್ನೆಯ ಬಿಹಾರದ ಮೊಲೀಸ್ ಕಾಣಾ ವಲಯದಲ್ಲಿರುವ ತನ್ನ ಗ್ರಾಮದ ಹೊರಗೆ ಕೋರ್ಟ್ಗೆ ಹೋಗುತ್ತಿರುವಾಗ ಅವಳಿಗೆ ಬೆಂಕಿ ಹಚ್ಚಲಾಗಿತ್ತು

ಈ ಪ್ರಕರಣವನ್ನು ಪಾಸ್ಟ್ರಾಕ್ ಕೋರ್ಟಿಗೆ ಕೊಂಡೊಯ್ಲಾಗುವುದು ಹಾಗೂ ಈ ಹೇಯ ಕೃತ್ಯವೆಸಗಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಯೋಗಿ ಆದಿತ್ತನಾಥ್ ತಿಳಿಸಿದ್ದಾರೆ ದೆಹಲಿಯ ಆಕಾಶವಾಣಿ ಸುದ್ದಿ ವಿಭಾಗವು ತನ್ನ ವಾರದ ದ್ವಿಭಾಷಾ ನೇರ ಮೋನ್ ಇನ್ ಕಾರ್ಯಕ್ರಮವಾದ ಪಬ್ಲಿಕ್ ಸ್ವೀಕ್ ನಲ್ಲಿ ಮಹಿಳೆಯರ ಸುರಕ್ಷತೆಗೆ ಸಂಬಂಧಿಸಿದಂತೆ ವಿಷಯಗಳು ಹಾಗೂ ಸವಾಲುಗಳ ಬಗ್ಗೆ ಚರ್ಚೆ ನಡೆಸಲಿದೆ ಈ ಕಾರ್ಯಕ್ರಮವು ಎಫ್ ಎಂ

ಕೇಳುಗರು ಸ್ಪುಡಿಯೋದಲ್ಲಿರುವ ತಜ್ಞರೊಂದಿಗೆ ಪ್ರಶ್ನೆಗಳನ್ನು ಕೇಳಬಹುದು

ಈ ಕಾರ್ಯಕ್ರಮವು ದೂರದರ್ಶನದ ಡಿಟಿಎಚ್ನಲ್ಲೂ ಲಭ್ಯವಿದೆ ಒರಿಯ ಗಾಯಕಿ ಲತಾ ಮಂಗೇಶ್ವರ್ ಅವರು ನಿನ್ನೆ ಮುಂಬೈ ಆಸ್ಪತ್ರೆಯಿಂದ ಡಿಸ್ವಾರ್ಜ್ ಆಗಿದ್ದಾರೆ

ನ್ನೂಮೋನಿಯಾ ಇರುವುದು ಪತ್ತೆಯಾದ ಕಾರಣ ಕಳೆದ ಮೂರು ವಾರಗಳ ಹಿಂದೆ ಅವರು ಬ್ರೀಜ್ ಕ್ಕಾಂಡಿ ಆಸ್ಪತ್ರೆಗೆ ಅವರು ದಾಖಲಾಗಿದ್ದರು

ಈ ಮಧ್ಯೆ ಎಲ್

ಇನ್ನು ಟೆನಿಸ್ ವಿಭಾಗದಲ್ಲಿ ಮಿಶ್ರ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ವಿಭಾಗದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ ಭಾರತ ತಲಾ ಮೂರು ಚಿನ್ನ

ಇಂದು ಪುರುಷರ ಮತ್ತು ಮಹಿಳೆಯರ ಸಿಂಗಲ್ಲ ಟೆನಿಸ್ ಪಂದ್ಭಗಳು ನಡೆಯಲಿವೆ

ಈ ಮಧ್ಯೆ ಕಬಡ್ಡಿಯಲ್ಲಿ ಭಾರತದ ಪುರುಷ ಮತ್ತು ಮಹಿಳಾ ತಂಡಗಳು ಫೈನಲ್ ಪ್ರವೇಶಿಸಿದ್ದು

ಇಂದು ನಡೆಯಲಿರುವ ಫೈನಲ್ಸ್ ಗಳಲ್ಲಿ ಪುರುಷರ ತಂಡ ಶ್ರೀಲಂಕಾ ತಂಡವನ್ನು ಎದುರಿಸಲಿದ್ದರೆ